ಕೊರೊನಾ ಲಾಕ್ಡೌನ್ ನಾಳೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ವಿಡಿಯೋ ಸಂವಾದ

ಕೊರೊನಾ ವೈರಾಣು ಸೋಂಕು ತಡೆಗೆ ರಾಜ್ಯದ ಕೆಲವು ಪ್ರದೇಶಗಳಲ್ಲಿ ಸಂಪೂರ್ಣ ಚಟುವಟಿಕೆ ಸ್ವಗಿತಕ್ಕೆ ಸರ್ಕಾರದ ಚಿಂತನೆ ಬೆಂಗಳೂರಿನ ಎರಡು ವಾರ್ಡ್ಗಳಲ್ಲಿ ಕ್ಲ್ಯಾಂಪ್ಡೌನ್ ಜಾರಿ

ಪಡಿತರ ಆಹಾರಧಾನ್ಯ ವಿತರಣೆಗೆ ಪಣ ಪಡೆಯುವ ನ್ಯಾಯಬೆಲೆ ಅಂಗಡಿಗಳ ಪರವಾನಗಿ ಶಾಶ್ವತ ರದ್ದು ಸಚಿವ ಕೆ

ಸಂಕಷ್ಟಕ್ಕೆ ಒಳಗಾಗಿರುವ ಅನಾನಸ್ ಬೆಳೆಗಾರರ ಸಮಸ್ಥೆ ಮುಖ್ಡಮಂತ್ರಿಗಳ ಗಮನಕ್ಕೆ ಸಚಿವ ಬಿ

ಪಾಟೀಲ್ ಭರವಸೆ

ಶ್ರೀರಾಮುಲು ಟ್ವೀಟ್ ಮಾಡಿದ್ದಾರೆ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರಿಗೆ ವಿವರ ನೀಡಿದ ಪಾಲಿಕೆ ಆಯುಕ್ತ ಬಿ ಎಚ್ ಅನಿಲ್ ಕುಮಾರ್ ಬೃಪತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬಾಪೂಜಿ ನಗರ ಮತ್ತು ಚಾಮರಾಜಪೇಟೆ ವ್ಯಾಪ್ತಿಗೆ ಒಳಪಡುವ ಮೈಸೂರು ರಸ್ತೆ ಪಾದರಾಯನಮರ ವಾರ್ಡ್ಗಳಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಪೂರ್ಣ ಚಟುವಟಿಕೆ ಸ್ಟಗಿತ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು

ವಾರ್ಡ್ನಲ್ಲಿನ ಜನರೊಂದಿಗೆ ಪಾಲಿಕೆ ಅಧಿಕಾರಿಗಳು ನಡೆಸುವ ಸಂವಾದ ಹಾಗೂ ಇತರ ಚಟುವಟಿಕೆಗಳನ್ನು ದಾಖಲಿಸಲಾಗುವುದು ಎಂದು ಆಯುಕ್ತ ಅನಿಲ್ ಕುಮಾರ್ ಸ್ವಷ್ಷಪಡಿಸಿದರು

ಪಾವೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವದಂತಿಗಳನ್ನು ಹಬ್ಬಿಸುವವರ ವಿರುದ್ದ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲು ಡಿಜಿ ಮಟ್ಟದ ಅಧಿಕಾರಿಗಳಲ್ಲದೆ ಸಬ್ಇನ್ಸ್ಪೆಕ್ಟರ್ಗಳಿಗೂ ಅಧಿಕಾರವಿದೆ ಎಂದು ಹೇಳಿದರು

ಕೊರೊನಾ ವೈರಾಣು ಸೋಂಕು ನಿಯಂತ್ರಣ ದೃಷ್ಟಿಯಿಂದ ದೇಶದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಇರುವುದರಿಂದ ಚಿಕ್ಕಬಳ್ಳಾಮರ ಜಿಲ್ಲಾಮಟ್ಟದ ಅಧಿಕಾರಿಗಳು ಜಿಲ್ಲೆಯಲ್ಲೇ ಕಡ್ಡಾಯವಾಗಿ ವಾಸ್ತವ್ಯ ಪೂಡಿ ಜನರ ಸಮಸ್ಥೆಗಳನ್ನು ಪರಿಪರಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ

ಚಿಕ್ಕಬಳ್ಳಾಮರದಲ್ಲಿಂದು ವಿವಿಧ ಇಲಾಖಾ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಜನಸಾಮಾನ್ಯರಿಗೆ ಸ್ವಂದಿಸದ ಹಾಗೂ ಅಭಿವೃದ್ಧಿಗೆ ಮೂರಕವಾಗಿ ಕಾರ್ಯನಿರ್ವಹಿಸದ ಅಧಿಕಾರಿಗಳನ್ನು ಸಹಿಸಲಾಗದು ಎಂದು ಹೇಳಿದರು

ಶಿಬಿರದಲ್ಲಿ ಸುಮಾರು ಮೂರು ಸಾವಿರ ಜನಕ್ಕೆ ಊಟ ತಯಾರಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದೆ ದೇಶದಲ್ಲಿ ಲಾಕ್ಡೌನ್ ಮುಂದುವರಿಕೆ ಕುರಿತು ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರಮೋದಿ ಸಮಾಲೋಜನೆ ನಡೆಸಿದ್ದಾರೆ ಪರಿಸ್ತಿತಿ ಆಧರಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದಾರೆಂದು ತಿಳಿಸಿದರು

ಪಡುಕೋಣೆ ಚರ್ಚ್ನಲ್ಲಿ ನಿನ್ನೆ ಸಾಮೂಹಿಕ ಪ್ರಾರ್ಥನೆ ನಡೆಯುತ್ತಿರುವ ಫಟನೆಯನ್ನು ನಾಡ ಗ್ರಾಮ ಪಂಚಾಯತ್ನ ಪಿಡಿಒ ಮೊಲೀಸರ ಗಮನಕ್ಕೆ ತಂದಾಗ ಸ್ಥಳಕ್ಕೆ ಧಾವಿಸಿದ ಮೊಲೀಸ್ ಸಿಬ್ಬಂದಿ ಚರ್ಚ್ ಪಾದ್ರಿ ಪಾಗೂ ಆರು ಮಂದಿಯನ್ನು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ನಡುವೆ ಕೊರೊನಾ ಸೋಂಕು ವ್ಯಾಪಿಸದಂತೆ ಮುನ್ನೆಚ್ಚರಿಕೆ ತ್ರಮವಾಗಿ ಲಾಕ್ಡೌನ್ ಅವಧಿಯಲ್ಲಿ ಯಾವುದೇ ಧಾರ್ಮಿಕ ಸಭೆಗಳು ಮತ್ತು ಮೆರವಣಿಗೆಗಳಿಗೆ ಅವಕಾಶ ನೀಡಬಾರದು

ತುಮಕೂರಿನಲ್ಲಿಂದು ನ್ಯಾಯಬೆಲೆ ಅಂಗಡಿಗಳ ವಹಿವಾಟು ಪರಿಶೀಲನೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು

ಇದಕ್ಕೂ ಮುನ್ನ ಬೆಂಗಳೂರಿನ ವಿವಿಧ ಪ್ರದೇಶಗಳಿಗೆ ಅಧಿಕಾರಿಗಳೊಂದಿಗೆ ದಿಢೀರ್ ಭೇಟಿ ನೀಡಿ ನ್ಯಾಯಬೆಲೆ ಅಂಗಡಿಗಳಲ್ಲಿನ ಪಡಿತರ ವಿತರಣಾ ವ್ಯವಸ್ಥೆ ಪರಿಶೀಲಿಸಿ ಮಾತನಾಡಿದ ಅವರು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಪಡಿತರದಾರರಿಗೆ ಎರಡು ತಿಂಗಳ ಆಹಾರಧಾನ್ಯ ವಿತರಣೆ ಮಾಡುತ್ತಿದ್ದು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಪಡಿತರ ಪಡೆದುಕೊಳ್ಳುವಲ್ಲಿ ಸಮಸ್ಯೆಯಾದರೆ ಸರ್ಕಾರದ ಗಮನಕ್ಕೆ ತರಬೇಕು ಎಂದು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ವಿವಿಧ ನ್ಯಾಯಬೆಲೆ ಅಂಗಡಿ ಪಾಗೂ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಮಂಡಳಿಯ ಉಗ್ರಾಣಗಳಿಗೆ ಸಚಿವರು ಭೇಟಿ ನೀಡಿ ಪರಿತೀಲಿಸಿದರು

ಪಾಟೀಲ್ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳು ಪಾಗೂ ಜನಪ್ರತಿನಿಧಿಗಳ ಸಭೆ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಅನಾನಸ್ ಹಾಗೂ ಶುಂಠಿ ಬೆಳೆಗಾರರು ಸಮಸ್ಕೆ ಎದುರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಲಾಕ್ಡೌನ್ನಿಂದಾಗಿ ಉತ್ತರ ಭಾರತದಲ್ಲಿನ ಅನಾನಸ್ನ ವಿವಿಧ ಉತ್ತನ್ನ ಕಾರ್ಖಾನೆಗಳು ಮುಚ್ಚಿರುವುದರಿಂದ ಬೆಳೆ ಸಾಗಾಟಕ್ಕೆ ತೊಂದರೆ ಎದುರಾಗಿದೆ ಎಂದು ಹೇಳದರು ಅನಾನಸ್ ಬೆಳೆಗಾರರ ಸಮಸ್ತ ಕುರಿತು ಮುಂದಿನವಾರ ಮುಖ್ಶಮಂತ್ರಿ ಅವರೊಂದಿಗೆ ಚರ್ಚೆ ನಡೆಸಿ ದೆಹಲಿ ರಾಜಸ್ತಾನ ಸೇರಿದಂತೆ ಉತ್ತರ ಭಾರತದ ರಾಜ್ಯಗಳಲ್ಲಿನ ಅನಾನಸ್ ಉತ್ತನ್ನಗಳ ಕಾರ್ಖಾನೆಗಳನ್ನು ಮನರಾರಂಭಿಸುವ ಸಾಧಕ ಬಾಧಕ ಕುರಿತು ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು ಟ್ರಾಕ್ಷರ್ ಸೇರಿದಂತೆ ಕೃಷಿ ಯಂತ್ರ ಹಾಗೂ ವಾಪನಗಳ ದುರಸ್ತಿ ಅಂಗಡಿಗಳನ್ನು ಮುಚ್ಚಿಸಬಾರದೆಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಅವರು ಹೇಳಿದರು ಎಪಿಎಂಸಿ ಮಾರುಕಟ್ಟೆಗಳನ್ನು ತೆರೆಯಬೇಕು ಟ್ವಾಕ್ಟರ್ ಟಿಲ್ಲರ್ ಸೇರಿದಂತೆ ಕೃಷಿ ವಾಹನಗಳಿಗೆ ಪೆಟ್ರೋಲ್ ಮತ್ತು ಡಿಸೇಲ್ ಮೂರೈಕೆ ಸಮರ್ಪಕವಾಗಿರುವಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಮುಂಗಾರು ಪಂಗಾಮಿಗೆ ರಸಗೊಬ್ಬರ ಪಾಗೂ ಬಿತ್ತನೆ ಬೀಜದ ಕೊರತೆ ಆಗದಂತೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಬಿ

ಕೊರೊನಾ ವೈರಾಣು ಸೋಂಕು ಪರಡುವ ಭೀತಿ ಹಿನ್ನೆಲೆಯಲ್ಲಿ ಈ ಮೊದಲು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಮುಂದೂಡಲಾಗಿತ್ತು

ಸುರೇಶ್ಕುಮಾರ್ ಕಳೆದ ಶುಕ್ರವಾರ ಪಿಯುಸಿ ಪರೀಕ್ಷೆಗಳನ್ನು ಬರುವ ಮೇ ತಿಂಗಳಿಗೆ ಮುಂದೂಡಿರುವುದಾಗಿ ಪ್ರಕಟಿಸಿದ್ದರು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಲು ಅವಕಾಶ ನೀಡಿ ಒಂದು ವಾರ ಮುಂಚಿತವಾಗಿ ಪರೀಕ್ಷಾ ದಿನಾಂಕಗಳನ್ನು ಪ್ರಕಟಿಸಲಾಗುವುದು ಎಂದು ಸಚಿವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದರು ದೇಶದ ಯಾವುದೇ ಪ್ರದೇಶದಲ್ಲಿ ತರಕಾರಿ ಸಾಗಾಟ ಹಾಗೂ ಮಾರಾಟಕ್ಕೆ ಅವಕಾಶ ಕಲ್ಲಿಸಬೇಕು ತರಕಾರಿ ಮಾರುಕಟ್ಟಿಗೆ ರಾಷ್ಟೀಯ ಗ್ರಿಡ್ ರಚಿಸಬೇಕು ಎಂದು ಜೆಡಿಎಸ್ ವರಿಷ್ಠ ನಾಯಕ ಎಚ್

ದೇವೇಗೌಡ ಒತ್ತಾಯಿಸಿದ್ದಾರೆ ಈ ಸಂಬಂಧ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಪತ್ರ ಬರೆದಿರುವ ಅವರು ತರಕಾರಿ ಸಂಗ್ರಹಣೆ ಸಾಗಾಟ ಮತ್ತು ಮಾರಾಟಕ್ಕೆ ನಿರ್ಬಂಧ ಇರಬಾರದು ಸಂಸ್ಕರಣಾ ಘಟಕಗಳಿಗೆ ಮೂರ್ಣ ವಿನಾಯಿತಿ ನೀಡಬೇಕು ಕೃಷಿ ಚಟುವಟಿಕೆ ಮುಕ್ತವಾಗಿಸುವ ಮೂಲಕ ಲಾಕ್ಡೌನ್ ಸಂಕಷ್ಟದಿಂದ ರೈತರನ್ನು ಪಾರು ಮಾಡಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರಮೋದಿ ತಮ್ಮ ಟ್ವೀಟ್ನಲ್ಲಿ ಶುಭ ಶುಕ್ರವಾರದ ಬಗ್ಗೆ ಪ್ರಸ್ತಾಪಿಸಿ ಜನರ ಒಳಿತಿಗಾಗಿ ಯೇಸುಕ್ರಿಸ್ತ ಬದುಕನ್ನೇ ಮುಡಿಪಾಗಿಟ್ಟರು ಎಂದು ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತ್ರೈಸ್ತ ಸಮುದಾಯದವರು ಲಾಕ್ಡೌನ್ ಓನ್ನೆಲೆಯಲ್ಲಿ ಶುಭ ಶುಕ್ರವಾರದ ಸಾಮೂಹಿಕ ಪ್ರಾರ್ಥನೆಗೆ ಮುಂದಾಗದೇ ಮನೆಗಳಲ್ಲೇ ಪ್ರಾರ್ಥನೆ ಸಲ್ಲಿಸಿದರು

ಶಿವಕುಮಾರ್ ತಿಳಿಸಿದ್ದಾರೆ

ಅಂಬೇಡ್ಕರ್ ರಚಿಸಿದ ಸಂವಿಧಾನದಲ್ಲಿನ ಸಂದೇಶ ಸಾರಲು ಒಂದು ನಿಮಿಷ ಸಂವಿಧಾನದ ಪ್ರಸ್ತಾವನೆಗಳನ್ನು ಪಠಿಸಬೇಕು ಎಂದು ಹೇಳಿದರು

ಕೆಲವು ಸಾಮಾಜಿಕ ತಾಣ ಹಾಗೂ ಮಾಧ್ಯಮಗಳಲ್ಲಿ ರೈಲುಗಳ ಸಂಚಾರ ಮನರಾರಂಭ ಕುರಿತು ಪ್ರಕಟವಾಗುತ್ತಿರುವ ದಿನಾಂಕ ಮತ್ತಿತರ ವಿವರಗಳು ಅಧಿಕೃತವಲ್ಲ ಸಾರ್ವಜನಿಕರು ಇಂತಹ ವದಂತಿಗಳಿಂದ ದೂರವಿರಬೇಕು ಎಂದು ಸರ್ಕಾರಿ ಸಂಸ್ಥೆಯಿಂದ ಸಾರ್ವಜನಿಕ ಪ್ರಕಟಣೆ ನೀಡಲಾಗಿದೆ

ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಬಿ

ಕಾವೇರಿ ಕೊರೊನಾ ವೈರಾಣು ತಡೆ ಹಿನ್ನೆಲೆಯಲ್ಲಿ ಕೈಗೊಂಡಿರುವ ತ್ರಮಗಳನ್ನು ಪರಿಶೀಲಿಸಿದರು

ಎದುರಾಗದಂತೆ ಕೃಷಿ ಚಟುವಟಿಕೆಗಳಿಗೆ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಕೊರತೆಯಾಗದಂತೆ ಅಧಿಕಾರಿಗಳು ಕ್ರಮಕೈಗೊಳ್ಳಬೇಕೆಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಪಿ ಪೇಮಲತಾ ಸೂಚಿಸಿದ್ದಾರೆ

ದವಸ ಧಾನ್ವಗಳ ಬೃಹತ್ ಬಳಕೆದಾರರು ಪಾಗೂ ಖರೀದಿದಾರರು ಭಾರತ ಆಹಾರ ನಿಗಮದಿಂದ ಗೋಧಿ ಮತ್ತು ಅಕ್ಕಿ ಖರೀದಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ

ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಪ್ರತ್ಯೇಕ ವಾಟ್ಸ್ಅಪ್ ಗ್ರೂಪ್ ರಚಿಸಿಕೊಂಡಿರುವ ಇವರು ಕೊರೊನಾ ಕುರಿತ ಸಮಸ್ನೆಗಳ ಪರಿಪಾರಕ್ಕೆ ಅಗತ್ಯ ನೆರವು ನೀಡುತ್ತಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಎರಡು ಲಕ್ಷ ಕಾರ್ಮಿಕರು ಮತ್ತು ನಿರ್ಗತಿಕರಿಗೆ ಆಹಾರ ಪೂರೈಸುವ ಕೆಲಸವನ್ನು ಕಾರ್ಮಿಕ ಇಲಾಖೆಯಿಂದ ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಿಸಲಾಗುತ್ತಿದೆ ಎಂದು ಕೊರೊನಾ ಸೈನಿಕ ಕಾರ್ಯಪಡೆ ಮುಖ್ಯಸ್ಥರು ಹಾಗೂ ಆಫೀಸರ್ ಕಮಾಂಡಿಂಗ್ ಸಿವಿಲ್ ಡಿಫೆನ್ಸ್ನ ಡಾ

ಆರ್ ಎಸ್ ಚೇತನ್ ತಿಳಿಸಿದ್ದಾರೆ